ಒಡೆನ್ಸ್ನಲ್ಲಿಂದು ಡೆನ್ಕಾರ್ಕ್ ಮುಕ್ತ ಬ್ಯಾಡ್ಕಿಂಟನ್ ಪಂದ್ಯಾವಳಿ ಆರಂಭ ಭಾರತೀಯ ತಂಡವನ್ನು ಮುನ್ನಡೆಸಲಿರುವ ಪಿ

ಇದರೊಂದಿಗೆ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಇಂದು ಆರಂಭಗೊಳ್ಳಲಿದ್ದು

ಬಸ್ನಾರ್ ಬಿಜಾಪುರ್ ದಂತೇವಾಡ ಸುಕುಮಾರ್ ಕೊಂಡಗಾಂವ್ ಕಂಕೇರ್ ನಾರಾಯಣಪುರ ಮತ್ತು ರಾಜಾನಂದ ಗಾಂವ್ ಜಿಲ್ಲೆಗಳ ಕ್ಷೇತ್ರಗಳು ಪಟ್ಟಯಲ್ಲಿ ಸೇರಿವೆ

ರಾಜಸ್ತಾನ ಮಧ್ಯಪ್ರದೇಶ ತೆಲಂಗಾಣ ಮತ್ತು ಮಿಝೋರಾಮ್ ರಾಜ್ಲಗಳ ವಿಧಾನಸಭಾ ಚುನಾವಣೆಯ ಮತಎಣಿಕೆ ಸಹ ಅಂದೇ ನಡೆಯಲಿದೆ ಛತ್ನೀಸ್ಗಢ ಮಧ್ಯಪ್ರದೇಶ ಮತ್ತು ಮಿಝೋರಾಮ್ ರಾಜ್ನ ವಿಧಾನಸಭಾ ಚುನಾವಣೆ ಹಿನೈಲೆಯಲ್ಲಿ ರಾಷ್ಟೀಯ ಮತ್ತು ರಾಜ್ಯ ರಾಜಕೀಯ ಪಕ್ಷಗಳಿಗೆ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಸಾರ ಸಮಯವನ್ನು ಚುನಾವಣಾ ಆಯೋಗ ನಿಗದಿಪಡಿಸಿದೆ

ಆಕಾಶವಾಣಿ ಮತ್ತು ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಲ್ಲಿ ಈ ಸೌಲಭ್ಞ ಬಳಸಿಕೊಳ್ಳಬಹುದು

ಪ್ರತಿ ಹಂತದಲ್ಲಿ ನಾಮಪತ್ರ ಸಲ್ಲಿಕೆಯ ದಿನಾಂಕದಿಂದ ಮತದಾನಕ್ಕೆ ಎರಡು ದಿನ ಮುನ್ನ ಅವಧಿಯಲ್ಲಿ ಪ್ರಸಾರ ಮಾಡಲು ಅವಕಾಶ ಕಲ್ವಿಸಲಾಗಿದೆ ಚುನಾವಣಾ ಆಯೋಗದೊಂದಿಗೆ ಪ್ರಸಾರ ಭಾರತಿ ಸಮಾಲೋಚನೆ ನಡೆಸಿ ಪ್ರಸಾರದ ದಿನಾಂಕ ಮತ್ತು ಸಮಯವನ್ನು ನಿರ್ಧರಿಸಲಿದೆ ಪಕ್ಷಗಳ ಚುನಾವಣಾ ಪ್ರಚಾರ ಪ್ರಸಾರದ ಜತೆಗೆ ಗರಿಷ್ಠ ಎರಡು ಗುಂಪು ಚರ್ಚೆಗಳನ್ನು ಪ್ರಸಾರ ಮಾಡಲಾಗುವುದು

ದೆಹಲಿಯಲ್ಲಿ ನಿನ್ನೆ ನಡೆದ ಯೋಜನೆ ಪರಾಮರ್ಶೆ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ವಿದ್ದುತ್ ಸಚಿವ ಆರ್

ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಸಭೆಯ ನಂತರ ಸಚಿವ ಆರ್

ಜಮ್ಮ ಕಾಶ್ವೀರದ ಪುಲ್ವಾಮಾ ಜಿಲ್ಲೆಯಲ್ಲಿನ ಭದ್ರತಾ ಪಡೆ ಶಿಬಿರವೊಂದರ ಮೇಲೆ ನಿನ್ನೆ ರಾತ್ರಿ ಭಯೋತ್ಪಾದಕರು ದಾಳ ನಡೆಸಿದ್ದು ಕೇಂದ್ರೀಯ ಮೀಸಲು ಪಡೆ ಸಿಆರ್ಪಿಎಫ್ನ ಇಬ್ಬರು ಯೋಧರು ಗಾಯಗೊಂಡಿದ್ದಾರೆ ನೇವಾ ಪ್ರದೇಶದಲ್ಲಿ ಈ ದಾಳಿ ನಡೆದಿದ್ದು ಭದ್ರತಾ ಪಡೆಗಳು ಪ್ರತಿದಾಳಿ ನಡೆಸಿವೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ

ಮುಂಬೈಯಲ್ಲಿ ನಿನ್ನೆ ನಡೆದ ಭಾರತ ಯುಎಇ ಹೂಡಿಕೆ ಕುರಿತ ಉನ್ನತ ಮಟ್ಟದ ಜಂಟ ಕಾರ್ಯಪಡೆ ಸಭೆಯಲ್ಲಿ ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹಾಗೂ ಅಬುಧಾಬಿ ರಾಜಕುಮಾರನ ಕಚೇರಿ ಅಧ್ಯಕ್ಷ ಶೇಕ್ ಹಮೀದ್ ಬಿನ್ ಜ್ನೆಯದ್ ಅಲ್ ನಹಯಾನ್ ಭಾಗವಹಿಸಿದ್ದರು ಎರಡೂ ರಾಷ್ಟಗಳ ಹೂಡಿಕೆಯಲ್ಲಿ ಪರಸ್ಪರ ಸಹಕಾರ ಕುರಿತು ಸಮಾಲೋಚನೆ ನಡೆಯಿತು ಹೆದ್ದಾರಿ ಮೂಲಸೌಕರ್ಯ ಸಾಗರಮಾಲಾ ಯೋಜನೆ ಸೇರಿದಂತೆ ವಿವಿಧ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು ಹೂಡಿಕೆ ಆಕರ್ಷಿಸಲು ತ್ವರಿತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಯಿತು ಕಳೆದ ಜನವರಿಯಲ್ಲಿ ಅಬುಧಾಬಿಯಲ್ಲಿ ನಡೆದ ಸಭೆಯ ನಿರ್ಧಾರಗಳ ಸಾಧನೆ ಪರಾಮರ್ಶಿಸಲಾಯಿತು

ಪಿ

ಅಬ್ದುಲ್ ಕಲಾಂ ಅವರ ಜನ್ನದಿನದ ನೆನಪಿನಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಓ ಅಭಿವೃದ್ದಿಪಡಿಸಿರುವ ಕಲಾಂ ದೂರದೃಷ್ಟಿ ಮತ್ತು ಕನಸುಗಳು ಪರಿಕಲ್ಲನೆಯ ಜಾಲತಾಣವನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಲೋಕಾರ್ಪಣೆ ಮಾಡಿದರು ಬಳಿಕ ಸಚಿವರು ಮಾಜಿ ರಾಷ್ಷಪತಿ ಡಾ ಅಬ್ದುಲ್ ಕಲಾಂ ಅವರು ಅತ್ಯುತ್ತಮ ವಿಜ್ಞಾನಿ ಮಾತ್ರವಲ್ಲದೆ ದಕ್ಷ ಆಡಳಿತಗಾರರೂ ಆಗಿದ್ದರು ತಮ್ಮ ತಂಡದ ಪ್ರತಿಭಾಶಾಲಿಗಳನ್ನು ಗುರುತಿಸಿ ಉತ್ತೇಜನ ನೀಡುತ್ತಿದ್ದರು ಎಂದರು ಈ ಜಾಲತಾಣ ಕೃತಕ ಬುದ್ಧಿಮತ್ತೆ ರೋಬೋಟಕ್ಸ್ ಸ್ವಾಯತ್ತ ವ್ಯವಸ್ಥೆಗಳು ಸೈಬರ್ ಭದ್ರತೆ ಮುಂತಾದ ವಿಷಯಗಳ ಕುರಿತು ಬೆಳಕು ಚೆಲ್ಲಲಿದೆ ಇದಲ್ಲದೆ ವಿದ್ಕಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಮುಕ್ತ ಸ್ವರ್ಧೆಯನ್ನು ಆಯೋಜಿಸಲಾಗಿದೆ

ಪಟ್ನಾದಲ್ಲಿ ನಿನ್ನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಮಳೆ ಕೊರತೆಯಿಂದ ಈ ತಾಲೂಕುಗಳು ಬರಪೀಡಿತವಾಗಿದ್ದು

ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಆರ್

ದೇಶಪಾಂಡೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ನೀಡಿ ಆನೇಕಲ್ ದೇವನಹಳ್ಳಿ ದೊಡ್ಡಬಳ್ಳಾಪುರ ತುರುವೇಕೆರೆ ಹೊಳಲ್ಲೆರೆ ಹೊಸದುರ್ಗ ದಾವಣಗೆರೆ ಜಗಳೂರು ಪಾಂಡವಪುರ ಚಿರಾದ್ ಬಸವ ಕಲ್ಲಾಣ ಅಥಣಿ ಬೀಳಗಿ ಮತ್ತು ಮುಧೋಳ ತಾಲ್ಲೂಕುಗಳನ್ನು ಬರಪೀಡಿತ ತಾಲ್ಲೂಕುಗಳ ಪಟ್ಟಿಗೆ ಸೇರಿಸಲಾಗಿದೆ ಎಂದಿದ್ದಾರೆ

ಸಿಂಧು ಮತ್ತು ಸೈನಾ ನೆಹ್ವಾಲ್ ಮುನ್ನಡೆಸಲಿದ್ದಾರೆ ಮೊದಲ ಸುತ್ತಿನ ಪಂದ್ಚದಲ್ಲಿಂದು ಪಿ

ಸಿಂಧು ಅವರು ಅಮೆರಿಕಾದ ಬಿವೆನ್ ಜಾಂಗ್ ವಿರುದ್ದ ಸೆಣಸಲಿದ್ದಾರೆ ಮತ್ತೊಂದು ಪಂದ್ಕದಲ್ಲಿ ಸ್ಯೆನಾ ನೆಹ್ವಾಲ್ ಮತ್ತು ಹಾಂಕಾಂಗ್ನ ಚೆಯುಂಗ್ ಗಾನ್ ಯು ಮುಖಾಮುಖಿಯಾಗಲಿದ್ದಾರೆ

ಮತ್ತೊಂದು ಪಂದ್ಯದಲ್ಲಿ ಸಾಯಿ ಶ್ರಣೀತ್ ಮತ್ತು ಚೈನಾದ ಹುವಾಂಗ್ ಯುಕ್ಲಿಯಾಂಗ್ ಸ್ಪರ್ಧಿಸಲಿದ್ದಾರೆ